ನವಭಾರತ ನಿರ್ಮಾಣದಲ್ಲಿ ಭಾರತೀಯ ಸಮುದಾಯಗಳ ಪಾತ್ರ ಪ್ರಸತ್ತ ವರ್ಷದ ವಿಷಯವಾಗಿದೆ ಮಾರಿಷಸ್ ಪ್ರಧಾನಿ ಪ್ರವೀಂದ್ ಕುಮಾರ್ ಜುಗ್ನೌತ್ ಸೇರಿದಂತೆ ಭಾರತೀಯ ಮೂಲದ ಪಲವು ವಿಶ್ವ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಷಯದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಪಂಚಿಕೊಳ್ಳಲಿದ್ದಾರೆ ಜುಗ್ನೌತ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವ ಈ ಕಾರ್ಕ್ರಮಕ್ಕೆ ನಾಳಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಬುಧವಾರ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಪಾಗೂ ಸಮಾರೋಪ ಭಾಷಣ ಮಾಡಲಿದ್ದಾರೆ ಯುವ ಪ್ರವಾಸಿ ಭಾರತೀಯ ದಿವಸ್ ಹಾಗೂ ಉತ್ತರಪ್ರದೇಶ ಪ್ರವಾಸಿ ಭಾರತೀಯ ದಿನ ಕಾರ್ಕ್ರಮಗಳು ಮೊದಲ ದಿನವಾದ ಇಂದು ನಡೆಯಲಿವೆ ವಿದೇಶಾಂಗ ಖಾತೆ ಸಚಿವೆ ಸುಷ್ಮಾ ಸ್ವರಾಜ್ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಮತ್ತು ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಠನಾಥ್ ನ್ಕೂಜಿಲೆಂಡ್ ಸಂಸದ ಕನ್ವಲ್ ಜೀತ್ ಸಿಂಗ್ ಬಕ್ಷಿ ಮತ್ತು ನಾರ್ವೆ ಸಂಸದ ಹಿಮಾಂಶು ಗುಲಾಟಿ ವೇದಿಕೆ ಹಂಚಿಕೊಳ್ಳಲಿದ್ದಾರೆ

ಮಪಾರಾಷ್ಟದ ನಾಗಮರ್ನಲ್ಲಿ ನಿನ್ನೆ ಬಿಜೆಪಿ ಪರಿಶಿಷ್ಟ ಜಾತಿ ಘಟಕದ ರಾಷ್ಟೀಯ ಸಮಾವೇಶದ ಸಮಾರೋಪದಲ್ಲಿ ಮಾತನಾಡಿದ ಅವರು ಮೀಸಲಾತಿ ಕುರಿತು ನೂತನ ಕಾನೂನು ರೂಪಿಸುವ ಮೂಲಕ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸಮಾಜದ ದುರ್ಬಲ ವರ್ಗದವರನ್ನು ಮೇಲೆತ್ತುವ ಬಗ್ಗೆ ಬಾಬಾ ಸಾಹೇಬ್ ಡಾ

ಅಂಬೇಡ್ಕರ್ ಅವರು ಕಂಡಿದ್ದ ಕನಸನ್ನು ನನಸು ಮಾಡಿದ್ದಾರೆ ಎಂದರು

ಅಂಬೇಡ್ಕರ್ ಪೆಸರಿನಲ್ಲಿ ಮತ ಯಾಚಿಸುವ ಕಾಂಗ್ರೆಸ್ ಅವರಿಗಾಗಿ ಏನನ್ನೂ ಮಾಡಲಿಲ್ಲ ಎಂದು ಸಚಿವರು ಟೀಕಿಸಿದರು

ಇದನ್ನು ಪಲವು ಜಾಗತಿಕ ಸಂಸ್ಥೆಗಳು ಮತ್ತು ನಾಯಕರು ದೃಢಪಡಿಸಿದ್ದಾರೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು ಸೇನಾ ಪಡೆಗಳ ವ್ಕವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಪಾಗೂ ಬೃಪತ್ ದತ್ತಾಂಶ ಗಣಕೀಕರಣದಂತಪ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸುವುದು ಅತ್ಯಗತ್ಯ ಎಂದು ಭೂಸೇನಾಪಡೆ ಮುಖ್ಯಸ್ಥ ಜನರಲ್ ಬಿಖಿನ್ ರಾವತ್ ಹೇಳಿದ್ದಾರೆ ಹೈದರಾಬಾದ್ನಲ್ಲಿ ನಿನ್ನ ರಕ್ಷಣಾ ತಯಾರಿಕೆಯಲ್ಲಿ ಸ್ವಾವಲಂಬನೆ ಕುರಿತ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು ಭವಿಷ್ಠದ ಯುದ್ಧಗಳು ಸೈಬರ್ ನೆಲೆಯಲ್ಲಿ ನಡೆಯಲಿವೆ ಈ ಹಿನ್ನೆಲೆಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ದತ್ತಾಂಶ ಗಣಕೀಕರಣದ ಪ್ರಸ್ತುತತೆಯನ್ನು ಅರ್ಥಮಾಡಿಕೊಂಡು ಸೇನಾ ವ್ಯವಸ್ವೆಯಲ್ಲಿ ಅವುಗಳನ್ನು ಅಳವಡಿಸಬೇಕಿದೆ ಎಂದರು ಜಾರ್ಖಂಡ್ನ ಗಿರಿದಿಹ್ ಜಿಲ್ಲೆಯಲ್ಲಿ ಐವರು ನಕ್ಸಲರನ್ನು ಮೊಲೀಸರು ಬಂಧಿಸಿದ್ದು ಅವರಿಂದ ಶಸ್ತಾಸ್ತ ವಶಪಡಿಸಿಕೊಳ್ಳಲಾಗಿದೆ

ಈ ನಕ್ಲರು ಪಜಾರಿಬಾಗ್ ಮತ್ತು ಕೊಡರ್ಮಾ ಜಿಲ್ಲೆಗಳಲ್ಲಿ ಸಕ್ರಿಯರಾಗಿದ್ದು ಗುತ್ತಿಗೆದಾರರೊಬ್ಬರ ಹತ್ಕೆಯಲ್ಲಿ ಭಾಗಿಯಾಗಿದ್ದರು ಎಂದು ಮೊಲೀಸರು ತಿಳಿಸಿದ್ದಾರೆ ಉತ್ತರಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪೌಷ ಅಥವಾ ಶಾಕಂಬರಿ ಮೂರ್ಣಿಮೆ ಅಂಗವಾಗಿ ಎರಡನೇ ಪವಿತ್ರ ಮಣ್ಯಸ್ನಾನ ಇಂದು ಜರುಗಲಿದೆ ಇದು ಕುಂಭಮೇಳದ ಒಂದು ತಿಂಗಳ ಕಲ್ಪವಾಸದ ಆರಂಭದ ಸಂಕೇತವಾಗಿದ್ದು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕುಂಭಮೇಳಕ್ಕೆ ಆಗಮಿಸಿದ್ದಾರೆ ಕಲ್ಪವಾಸದ ಸಮಯದಲ್ಲಿ ಲಕ್ಷಾಂತರ ಮಂದಿ ಸಂಗಮ ಸ್ಥಳದ ಸಮೀಪ ಚಿಕ್ಕ ಡೇರೆಗಳಲ್ಲಿ ಉಳಿದುಕೊಂಡು ದಿನಕ್ಕೆ ಮೂರು ಬಾರಿಯಂತೆ ತಿಂಗಳಡೀ ಪವಿತ್ರ ಸ್ನಾನ ಮಾಡಿ ಒಪ್ಪತ್ತು ಮಾತ್ರ ಆಪಾರ ಸ್ವೀಕರಿಸುತ್ತಾರೆ

ಸದಾನಂದ ಗೌಡ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ನಾಗರಿಕ ಸಮಿತಿ ಆಯೋಜಿಸಿದ್ದ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅರ್ಥಿಕವಾಗಿ ಶೀಘ ಪ್ರಗತಿ ಸಾಧಿಸುತ್ತಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು

ಕೇಂದ್ರ ಸರ್ಕಾರ ಆರ್ಥಿಕ ಸುಧಾರಣೆ ವಿತೀಯ ಶಿಸ್ತು ಕಾಪಾಡಲು ಆದ್ದತೆ ನೀಡಿದೆ ಭಾರತದಲ್ಲಿ ಉತ್ಪಾದಿಸಿ ಕಾರ್ಯಕ್ರಮಕ್ಕೆ ಒತ್ತು ನೀಡಲಾಗಿದ್ದು ಈ ವಲಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ಯುವ ಜನರಿಗೆ ಉದ್ಯೋಗ ದೊರಕಲು ಸಹಕಾರಿಯಾಗುತ್ತಿದೆ ಎಂದು ಸಚಿವ ಸದಾನಂದಗೌಡ ಹೇಳಿದರು ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ

ಯಡಿಯೂರಪ್ಪ ನೇತೃತ್ವದ ತಂಡ ರಾಜ್ಯದ ಬರಪೀಡಿತ ಜಿಲ್ಲೆಗಳಲ್ಲಿ ಇಂದಿನಿಂದ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ ಇಂದು ಬೆಳಗ್ಗೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೈ ಗಣಪತಿ ದೇವಾಲಯದಲ್ಲಿ ಮೂಜೆಸಲ್ಲಿಸಿದ ನಂತರ ತಂಡ ಕೋಲಾರ ಜಿಲ್ಲೆಯ ಬರ ಪೀಡಿತ ಪ್ರದೇಶಗಳಿಗೆ ತೆರಳಲಿದೆ ಇಂದು ಚಿಕ್ಕಬಳ್ಳಾಮರ ಜಿಲ್ಲೆಯಲ್ಲಿ ನಾಳೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಿದೆ ಎಂದು ಬಿಜೆಪಿ ಪ್ರಕಟಣೆ ತಿಳಿಸಿದೆ ಅಸ್ಲಾಂ ಸ್ವಾರ್ಟ್ ಅಪ್ ಕಾರ್ಯಕ್ರಮಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಗುವಾಪತಿಯಲ್ಲಿ ನಿನ್ನೆ ಚಾಲನೆ ನೀಡಿದರು ನೂತನ ಸ್ಟಾರ್ಟ್ ಅಪ್ ಕಾರ್ಯಕ್ರಮದ ಅಡಿ ಸ್ಮಾಪನೆಯಾಗುವ ಸರ್ಕಾರಿ ಇನ್ಕ್ಯೂಬೇಟ್ ಕೇಂದ್ರಗಳು ಸ್ಟಾರ್ಟ್ ಅಪ್ ಸಂಸ್ಥೆಗಳ ಐಡಿಯಾ ಅಭಿವೃದ್ದಿ ಅವುಗಳ ಅನುಷ್ಠಾನ ಮತ್ತು ಗುರಿ ತಲುಮವಲ್ಲಿ ನೆರವು ನೀಡಲಿವೆ

ಈ ನಿಟ್ಟಿನಲ್ಲಿ ಬಂಡವಾಳ ಪೂಡಿಕೆ ಹಾಗೂ ಉದ್ಯಮ ಸ್ಥಾಪನೆಗೆ ಅನುಕೂಲಕರ ವಾತಾವರಣ ನಿರ್ಮಿಸಲಾಗುವುದು ಕೇಂದ್ರ ಸರ್ಕಾರದ ಪೂರ್ವದತ್ತ ಸಕ್ರಿಯ ನೀತಿಯಡಿ ರಾಜ್ಯದಲ್ಲಿ ವ್ಯಾಪಾರ ಮತ್ತು ಉದ್ಯಮ ವಲಯಕ್ಕೆ ಉತ್ತೇಜನ ನೀಡಲಾಗುತ್ತಿದ್ದು ಆಗ್ನೇಯ ಏಷ್ಕಾ ವ್ಯಾಪಾರ ವಹಿವಾಟನಲ್ಲಿ ಅಸ್ಲಾಂ ಮುಖ್ಯ ದ್ವಾರದಂತೆ ಕಾರ್ಯ ನಿರ್ವಹಿಸಲಿದೆ ಎಂದು ಮುಖ್ಯಮಂತ್ರಿ ಸರ್ಬಾನಂದ್ ಸೊನೊವಾಲ್ ತಿಳಿಸಿದರು ಈ ವರ್ಷದ ಮೊದಲ ಖಗ್ರಾಸ ಜಂದ್ರಗ್ರಹಣ ಇಂದು ಸಂಭವಿಸಲಿದೆ

ಚಂದ್ರ ಭೂಮಿಗೆ ಹತ್ತಿರಕ್ಕೆ ಬರುವ ಹಿನ್ನೆಲೆಯಲ್ಲಿ ಬೃಹತ್ ಚಂದ್ರ ದರ್ಶನವೂ ಆಗಲಿದೆ ಚಂದ್ರ ಮಾಮೂಲಿಗಿಂತ ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಗೋಚರಿಸಲಿದೆ

ಸಂಪೂರ್ಣ ಚಂದ್ರಗ್ರಹಣದ ಕಾಲದಲ್ಲಿ ಸೂರ್ಯನ ಬೆಳಕು ಚದುರುವ ಕಾರಣ ಚಂದ್ರ ಕೆಂಪಾಗಿ ಗೋಚರಿಸಲಿದ್ದು ಇದಕ್ಕೆ ರಕ್ತ ಚಂದ್ರ ಎಂದೂ ಕರೆಯುತ್ತಾರೆ

ದೇಶದಾದ್ಯಂತ ಎಲ್ಲ ಶಾಲೆಗಳಲ್ಲಿ ದಿನಕ್ಕೆ ಒಂದು ಗಂಟೆ ಕ್ರೀಡಾ ಅವಧಿಯನ್ನು ಕಡ್ಡಾಯಗೊಳಿಸಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ

ಈ ಮಧ್ಯೆ ಶಾಲಾ ಪಠ್ಯಕ್ರಮದಲ್ಲಿ ಒಂದು ಗಂಟೆ ಕ್ರೀಡಾ ಅವಧಿ ಕಡ್ಡಾಯಗೊಳಿಸಿರುವುದಕ್ಕೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ಕೇಂದ್ರ ಯುವಜನ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಅಭಿನಂದನೆ ಸಲ್ಲಿಸಿದ್ದಾರೆ

ಸಿಂಗಾಮೂರ್ನಲ್ಲಿ ನಡೆದ ಅಂತಾರಾಷ್ಟೀಯ ಟೆನಿಸ್ ಫೆಡರೇಷನ್ನ ಮಹಿಳೆಯರ ಸಿಂಗಲ್ಸ್ ಪಂದ್ಕಾವಳಿಯಲ್ಲಿ ಭಾರತದ ಅಂಕಿತಾ ರೈನಾ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ

ನಾಲ್ಕು ಶ್ರೇಯಾಂಕಿತ ಆಟಗಾರರನ್ನು ಸೋಲಿಸಿದ ಅಂಕಿತಾ ಪ್ರಸಕ್ತ ಋತುಮಾನದ ಮೊದಲ ಹಾಗೂ ಒಟ್ಟು ಎಂಟನೇ ಪ್ರಶಸ್ತಿ ಮುಡಿಗೇರಿಸಿದರು